ಅಕೋಕ ಮಾಹಿತಿ ಿ ಇಂದು ವಿಶ್ವ ಆರೋಗ್ಡ ದಿನ ಎಲ್ಲರಿಗೂ ಆರೋಗ್ಡ್ ಘೋಷ ವಾಕ್ಕದಡಿ ಆಚರಣೆ ವಾರ್ತೆಗಳ ವಿವರ ರಕ್ಷಣಾ ಪಡೆಗಳಿಗೆ ಸಂಬಂಧಿಸಿದ ವಿಚಾರಗಳನ್ನು ಚುನಾವಣಾ ಪ್ರಚಾರಕ್ಷೆ ಬಳಸಿಕೊಳ್ಳಬಾರದು ಎಂದು ಕೇಂದ್ರ ಚುನಾವಣಾ ಆಯೋಗ ರಾಜಕೀಯ ಪಕ್ಷಗಳಿಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡಿದೆ ರಕ್ಷಣಾ ಪಡೆಗಳಿಗೆ ಸಂಬಂಧಪಟ್ಟ ಚಿಟುವಟಿಕೆಗಳನ್ನು ಯಾವುದೇ ರಾಜಕೀಯ ಪಕ್ಷಗಳು ಅಥವಾ ಅಭ್ಯರ್ಥಿಗಳು ಚುನಾವಣಾ ಪ್ರಚಾರಕ್ಷೆ ಬಳಬಿಕೊಳ್ಳಬಾರದು ಚುನಾವಣಾ ಸಂದರ್ಭದಲ್ಲಿ ಇದು ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಯಾಗುತ್ತದೆ ಎಂದು ಪಕ್ಷಗಳ ಅಧ್ಯಕ್ಷರಿಗೆ ಆಯೋಗ ಸೂಚನೆ ನೀಡಿದೆ ಜಾತಿ ಹಾಗೂ ಕೋಮು ಭಾವನೆಗಳ ಆಧಾರದ ಮೇಲೂ ಚುನಾವಣಾ ಪ್ರಚಾರ ಮಾಡಬಾರದು ಮಂದಿರ ಮಸೀದಿ ಚರ್ಚು ಗುರುದ್ವಾರಗಳು ಸೇರಿದಂತೆ ಯಾವುದೇ ಧಾರ್ಮಿಕ ಸ್ವಳಗಳಲ್ಲಿ ಮತಯಾಚನೆ ಇಲ್ಲವೇ ಭಾಷಣ ಮಾಡುವುದು ಮಾದರಿ ನಡಾವಳಿ ಸಂಹಿತೆಗೆ ವಿರುದ್ದ ಎಂದು ಆಯೋಗ ಸ್ಪಷ್ಟಪಡಿಸಿದೆ

ಅಶೋಕ ತಿಳಿಸಿದ್ದಾರೆ ಈ ಕುರಿತು ಮಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ಒಡಕು ಮೂಡಿ ಆ ಪಕ್ಷಗಳ ನಾಯಕರ ನಡುವೆ ಮೈಮನ್ನಿದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಜೆಡಿಎಸ್ ಆಧ್ವರ್ಥಿಗಳು ಗೆಲುವು ಸಾಧಿಸಬಾರದು ಮೋದಿಯವರು ಮತ್ತೊಮ್ನೆ ಶ್ರಧಾನಿ ಆಗಬೇಕೆಂದು ಈಗಾಗಲೇ ರಾಜ್ಯದ ಜನ ತೀರ್ಮಾನಿಸಿದ್ದಾರೆ ಎಂದು ಹೇಳಿದರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿರುವ ಸುಮಲತಾ ಅಂಬರೀಶ ಅವರಿಗೆ ಬಿಜೆಪಿಯ ಬೆಂಬಲವಿದ್ದು ಅವರ ಗೆಲುವು ನಿಶ್ಚಿತ ಎಂದು ಆರ್

ಮತದಾನದ ಪ್ರತಿಶತ ಹೆಚ್ಚಿಸುವುದು ಮತದಾರರ ಪಟ್ಟಿಯಲ್ಲಿ ಹೆಸರು ನೊಂದಾಯಿಸುವುದು ಹಾಗೂ ನೈತಿಕ ಮತದಾನ ಮಾಡಲು ಗದಗ್ ಜಿಲ್ಲಾ ಸ್ವೀಪ್ ಸಮಿತಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಎಂದು ಗದಗ್ ಜಿಲ್ಲಾ ಸ್ಟೀಪ್ ಸಮಿತಿ ಅಧ್ಯಕ್ಷರೂ ಆಗಿರುವ ಜಿಲ್ಲಾ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿ ಮಂಜುನಾಥ್ ಚವಾಣ ಹೇಳಿದ್ದಾರೆ ಮತದಾರರ ಪಟ್ಟಿಯಲ್ಲಿ ಯುವ ಮತದಾರರನ್ನು ಹೆಚ್ಚಿಸಲು ಜಿಲ್ಲಾ ಸ್ವೀಪ ಸಮಿತಿ ಕೈಗೊಂಡ ಕ್ರಮಗಳ ಕುರಿತು ಅವರು ಆಕಾಶವಾಣಿಗೆ ಮಾಹಿತಿ ನೀಡಿದರು

ಸತೀಶ ಹೇಳಿದ್ದಾರೆ ಜಿಲ್ಲಾ ಸ್ವೀಪ್ ಸಮಿತಿವತಿಯಿಂದ ಕೈಗೊಂಡ್ಕಕಮಗಳ ಕುರಿತು ಆಕಾಶವಾಣಿಗೆ ಅವರು ಮಾಹಿತಿ ನೀಡಿದರು

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಇಂದು ವಿಶ್ವ ಆರೋಗ್ಯ ದಿನ

ಎಲ್ಲರಿಗೂ ಆರೋಗ್ಯ ಈ ಬಾರಿಯ ಫೋಷ ವಾಕ್ಯವಾಗಿದೆ ಆರೋಗ್ಯದ ಕುರಿತು ಅರಿವನ್ನು ಮೂಡಿಸಲು ಹೆಚ್ಚು ಮಹತ್ವ ಕೊಡಲಾಗಿದೆ ನಾವಿರುವಂತಹ ಸುತ್ತಮುತ್ತಲಿನ ಪರಿಸರದಲ್ಲಿ ಜನರು ಹಲವಾರು ರೀತಿಯ ಕಾಯಿಲೆಗಳಂದ ಬಳಲುತ್ತಿದ್ದಾರೆ ಆರೋಗ್ಡ ರಕ್ಷಣೆ ಎಲ್ಲರಿಗೂ ಅಗತ್ತ್ ಸಾಮಾನ್ಟವಾಗಿ ನಾವು ತಿಳಿದುಕೊಂಡಿರುವಂತೆ ಆರೋಗ್ಡ ಎಂದರೆ ಯಾವುದೇ ಕಾಯಿಲೆಯನ್ನು ಹೊಂದಿರದೆ ದೈಹಿಕ ಸದೃಢತೆಯನ್ನು ಆರೋಗ್ಯ ಎನ್ನುತ್ತೇವೆ ಆದರೆ ಒಬ್ಬ ವ್ಯಕ್ತಿ ದೈಹಿಕ ಮಾನುಕ ಕೌಟುಂಬಿಕ ಡಿದ್ಯೋಗಿಕ ಆರ್ಥಿಕ ಸಾಮಾಜಿಕ ಸದೃಢತೆ ಉತ್ತಮ ನಡತೆಯಿಂದ ಬೇರೆಯವರಿಗೆ ತೊಂದರೆ ಕೊಡದೇ ತನಗೂ ಸಮಾಜಕ್ಕೂ ದೇಶಕ್ಕೂ ಹಿತವನ್ನು ಬಯಸುತ್ತಾನೋ ಆ ವ್ಯಕ್ತಿಯನ್ನು ಸಂಪೂರ್ಣ ಆರೋಗ್ಭವಂತ ಎಂದೂ ಹೇಳಬಹುದು ಆರೋಗ್ಯಕರ ಪರಿಸರ ನಿರ್ಮಾಣದ ಹಿನ್ನಲೆ ಎಲ್ಲರಿಗೂ ಎಲ್ಲೆಡೆಯೂ ಆರೋಗ್ಯ ಉದ್ದೇಶದೊಂದಿಗೆ ಇಮ್ದು ವಿಶ್ವ ಆರೋಗ್ಡ ದಿನ ಆಚರಿಸಲಾಗುತ್ತಿದೆ ಗುಣ ಮಟ್ಟದ ಆರೋಗ್ಡ ಸೇವೆಗಳು ಪ್ರತಿಯೊಬ್ಬರಿಗೂ ದಕ್ಕಬೇಕು ಅನಾರೋಗ್ಯ ನಿವಾರಣೆಗೆ ಪ್ರತಿ ವ್ಯಕ್ತಿಯಿಂದ ಕಪ್ರುಚ ಹೆಚ್ಚಾಗುವುದನ್ನು ತಡೆಯಬೇಕು ಇದಕ್ಕೆ ಸಶಕ್ತ ಪ್ರಾಥಮಿಕ ಆರೋಗ್ಯ ಸೇವೆಗಳು ಅತ್ಯಗತ್ತ ಈ ನಿಟ್ಟನಲ್ಲಿ ಸರ್ಕಾರಗಳು ಹೆಚ್ಚನ ಕ್ರಮ ಕೈಗೊಳ್ಳವುದು ಇಂದಿನ ತುರ್ತು ಎಂದೂ ವಿಶ್ವ ಆರೋಗ್ವ ಸಂಸ್ಟೆ ಹೇಳಿದೆ ಮೈಸೂರು ಜಲ್ಲೆಯ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ವರ್ಥಿಯಾಗಿ ಸ್ಪರ್ಧಿಸಿದ್ದ ಹರೀಶ ಗೌಡ ಮತ್ತು ಅವರ ಬೆಂಬಲಿಗರು ನಿನ್ನೆ ಕಾಂಗ್ರೆಸ್ಗೆ ಸೇರ್ಪಡೆಯಾದರು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಹರೀಶ ಗೌಡ ಮತ್ತು ಅವರ ಬೆಂಬಲಿಗರಿಗೆ ಪಕ್ಷದ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷದ ಬಾವುಟ ನೀಡಿ ಪಕ್ಷಕ್ಕೆ ಬರಮಾಡಿಕೊಂಡರು

ರಾಷ್ಟಮಟ್ಟದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹಾಗೂ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೆಗೌಡ ಅವರ ನಡುವೆ ಹೊಂದಾಣಿಕೆ ಮಾಡಿಕೊಂಡಿರುವುದರಿಂದ ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗೆ ಎರಡೂ ಪಕ್ಷಗಳ ಮುಖಂಡರು ಮತ್ತು ಕಾರ್ಯಕರ್ತರು ಜಂಟಿಯಾಗಿ ಪ್ರಚಾರ ಮಾಡುತ್ತಿದ್ದಾರೆ ಒಂದೆರೆಡು ಕಡೆ ಕೆಳ ಹಂತದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಅವುಗಳನ್ನೆಲ್ಲಾ ಬದಿಗೊತ್ತಿ ಬಿಜೆಪಿ ಅಭ್ವರ್ಥಿಗಳನ್ನು ಸೋಲಿಸಲು ಒಗ್ಗೂಡಿ ಕೆಲಸ ಮಾಡಬೇಕಾಗಿದೆ ಎಂದರು ಬಾಲಿವುಡ ನಟ ಹಾಗೂ ರಾಜಕಾರಣಿ ಶತ್ರುಫ್ನ ಸಿನ್ಹಾ ನಿನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಹೊಸ ದಿಲ್ಲಿಯಲ್ಲಿ ನಿನ್ನೆ ನಡೆದ ಸಮಾರಂಭದಲ್ಲಿ ಶತ್ರುಫ್ನ ಸಿನ್ಹಾ ಅವರನ್ನು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ಪಕ್ಷದ ವಕ್ತಾರ ರಣದೀಪ್ ಸುರ್ಜೆವಾಲಾ ಪಕ್ಷಕ್ಕೆ ಬರಮಾಡಿಕೊಂಡರು ಪಾಟ್ನಾ ಸಾಹೀಬ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿರುವ ಶತ್ರುಷ್ನ ಸಿನ್ಹಾ ಅವರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ನಿರಾಕರಿಸಿ ಕೇಂದ್ರ ಸಚಿವ ರವಿಶಂಕರ ಪ್ರಸಾದ ಅವರಿಗೆ ನೀಡಿದೆ ಈ ಹಿನ್ನೆಲೆ ಅವರು ಬಿಜೆಪಿ ತೊರೆದಿದ್ದು ಕಾಂಗ್ರೆಸ್ ಪಕ್ಷ ಅದೇ ಕ್ಷೇತ್ರದಿಂದ ಸ್ಪರ್ಧಿಸಲು ಟಿಕೆಟ್ ನೀಡಿದೆ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಮತ್ತೊಮ್ನ ಅಧಿಕಾರಕ್ಕೆ ಬರಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಧಾರ್ಮಿಕ ಸ್ಥಳಗಳಲ್ಲಿ ಮತಯಾಚನೆ ಭಾಷಣ ಮಾಡದಂತೆ ಕೇಂದ್ರ ಚುನಾವಣಾ ಆಯೋಗ ರಾಜಕೀಯ ಪಕ್ಷಗಳಿಗೆ ಸೂಚನೆ

ಅಶೋಕ ಮಾಹಿತಿ ಿ ಇಂದು ವಿಶ್ವ ಆರೋಗ್ಯ ದಿನ ಎಲ್ಲರಿಗೂ ಆರೋಗ್ಯ ಘೋಷ ವಾಕ್ಕದಡಿ ಆಚರಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು